ಮೋದಿ ಪಾಲ್ಗೊಳ್ಳುತ್ತಿಲ್ಲ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಕೊರೋನಾ ಎರಡನೇ ಡೋಸ್ ಲಸಿಕೆ ಪಡೆಯುವ ಫಲಾನುಭವಿಗಳಿಗೆ ಮೊದಲ ಆದ್ದತೆ ನೀಡುವಂತೆ ಕೇಂದ್ರ

ನಿರ್ದೇಶನ

ಈ ಕುರಿತಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ಅರಿಂಧಾಮ್ ಬಾಗ್ನಿ ಕೊರೋನಾ ಸಾಂಕ್ರಾಮಿಕ ಪರಿಸ್ಹಿತಿಯನ್ನು ಗಮನದಲ್ಲಿಟ್ಲುಕೊಂಡು ಪ್ರಧಾನಮಂತ್ರಿಯವರು ಈ ನಿರ್ಧಾರವನ್ನು ಕ್ಲೆಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ

ಅಲ್ಲದೆ ಎರಡನೇ ಡೋಸ್ಗೆ ಸಂಪೂರ್ಣ ದಾಸ್ತಾನುವನ್ನು ಬಳಸುವ ವಿವೇಚನೆ ಇನ್ನೂ ಕೂಡಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಿಡಲಾಗಿದೆ ಎಂದು ಅವರು ತಿಳಿಸಿದರು ಕೊರೋನಾ ಎರಡೂ ಡೋಸ್ ಲಸಿಕೆಯನ್ನು ಪಡೆಯುವ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಸಂಪೂರ್ಣವಾದ ಅರಿವನ್ನು ಮೂಡಿಸಲು ರಾಜ್ಯಗಳು ಯತ್ನಿಸಬೇಕು ಹಾಗೂ ಆದ್ಯತಾ ಗುಂಪುಗಳಿಗೆ ಮೊದಲು ಲಸಿಕೆ ನೀಡುವ ಬಗ್ಗೆ ತ್ರಮ ಕೈಗೊಳ್ಳಬೇಕು ಎಂದರು

ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಲಸಿಕೆ ವ್ಕರ್ಥವಾಗುವುದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಎಂದು ಅವರು ಸೂಚಿಸಿದರು

ಶರ್ಮಾ ಮಾತನಾಡಿ ಕೋವಿಡ್ ಮೋರ್ಟಲ್ನಲ್ಲಿ ಶೀಘ್ರದಲ್ಲೇ ಎರಡನೇ ಡೋಸ್ ಲಸಿಕೆ ಪಡೆಯುವಿಕೆಯ ಸಮಯವನ್ನು ನಿಗಧಿ ಮಾಡುವ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತದೆ ನೋಂದಣಿ ಬಗ್ಗೆ ಜನರಿಗೆ ಮಾಹಿತಿ ಹಾಗೂ ಅರಿವು ಹಾಗೂ ಸಂವಹನಕ್ಕಾಗಿ ಒಂದು ಮೊಬೈಲ್ ಸಂಬೈಯನ್ನು ಎರಡೂ ಡೋಸ್ ಪಡೆಯಲು ಬಳಸುವ ಹಾಗೂ ಈ ಸಂಬ್ಕೆ ಲಸಿಕೆ ಪ್ರಮಾಣ ಪತ್ರದಲ್ಲಿ ಇರುವಂತೆ ನೋಡಿಕೊಳ್ಳಲು ತ್ರಮ ಕೈಗೊಳ್ಳಬೇಕು ಎಂದು ಹೇಳದರು

ಎಲ್ಲ ರಾಜ್ಯಗಳ ಪಂಚಾಯಿತ್ ರಾಜ್ ಸಚಿವಾಲಯಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಪಂಚಾಯಿತಿಗಳು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ತಮ್ಮ ಪ್ರದೇಶಗಳನ್ನು ನೈರ್ಮಲೀಕರಣ ಮಾಡಿಕೊಳ್ಳಬೇಕು ಕೊರೋನಾ ತಡೆಗಟ್ಟಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದೆ ಗ್ರಾಮೀಣ ಸಮುದಾಯಗಳಲ್ಲಿ ಕೊರೋನಾ ಸಾಂಕ್ರಾಮಿಕ ಪರಡುವಿಕೆ ತಡೆಗಟ್ಟುವ ಕುರಿತಂತೆ ಮುನ್ನೆಚ್ಚರಿಕಾ ತ್ರಮಗಳನ್ನು ಹಾಗೂ ಹೋಗಲಾಡಿಸುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಸತತವಾಗಿ ಹಮ್ಮಿಕೊಳ್ಳಬೇಕು ಎಂದು ಹೇಳಿದೆ ಲಸಿಕೆ ಹಾಗೂ ಕೊರೋನಾ ಬಗೆಗಿನ ಇನ್ನಿತರ ತಮ್ನ ತಿಳುವಳಿಕೆ ಹಾಗೂ ಸುಳ್ಳು ಸುದ್ದಿಗಳು ಹರಡದಂತೆ ಎಚ್ಲರಿಕೆ ವಹಿಸಬೇಕು ಸ್ಥಳೀಯ ಸಮುದಾಯಗಳ ಮುಂಚೂಣಿ ಸ್ವಯಂ ಸೇವಕರನ್ನು ಬಳಸಿಕೊಂಡು ರಾಜ್ಯ ಸರ್ಕಾರ ಜನರಲ್ಲಿ ಅರಿವು ಮೂಡಿಸಬೇಕೆಂದು ಕೇಂದ್ರ ಸರ್ಕಾರ ಸೂಚಿಸಿದೆ ಗ್ರಾಮೀಣ ನಾಗರಿಕರಿಗೆ ಸಕಾಲದಲ್ಲಿ ಕೋವಿಡ್ ಪರೀಕ್ಷೆ ಲಸಿಕಾ ಕೇಂದ್ರಗಳು ಹಾಗೂ ವ್ಲೆದ್ದರು ಮತ್ತು ಹಾಸಿಗೆ ಲಭ್ಞತೆ ಕುರಿತಂತೆ ಮಾಹಿತಿಯನ್ನು ಒದಗಿಸುವುದು ಅತ್ಯಗತ್ನ ಪಂಚಾಯಿತಿ ಮಟ್ಟದಲ್ಲಿ ಸಾಮಾನ್ಯ ನಾಗರೀಕ ಸೇವಾ ಕೇಂದ್ರಗಳು ಶಾಲೆಗಳು ಹಾಗೂ ಪಂಚಾಯಿತಿ ಕಚೇರಿಗಳಲ್ಲಿನ ಮಾಹಿತಿ ತಂತ್ರಜ್ಞಾನ ಮೂಲಸೌಕರ್ಯಗಳನ್ನು ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಹೇಳಿದೆ ದೇಶದಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ಮತ್ತು ಸಾವಿನ ಸಂಖ್ಯೆ ಹೆಚ್ಚುತ್ತಿದ್ದು ಸೋಂಕು ನಿಯಂತ್ರಣಕ್ಕೆ ಭಾರತೀಯ ವ್ಯೆದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಕೆಲವು ಶಿಫಾರಸ್ಸುಗಳನ್ನು ಮಾಡಿದೆ ದೇಶದಲ್ಲಿ ಪರೀಕ್ಷಾ ಪ್ರಮಾಣ ಹೆಚ್ಚಿಸುವ ಅಗತ್ಯ ದಿನೇ ದಿನೇ ಏರಿಕೆಯಾಗುತ್ತಲೇ ಇದೆ ಆದರೆ ಈ ಹೆಚ್ಚುವರಿ ಪರೀಕ್ಷೆಗಾಗಿ ಅಗತ್ತ ವೈದ್ಧಕೀಯ ಸೌಲಭ್ಯಗಳು ಇಲ್ಲದಿರುವುದರಿಂದ ಆರ್ಟಿಪಿಸಿಆರ್ ಅಥವಾ ಆರ್ಎಟಿ ಪರೀಕ್ಷಾ ವಿಧಾನದ ಮೂಲಕ ಒಮ್ನೆ ಕೊರೊನಾ ಸೋಂಕು ದ್ವಢಪಟ್ಲರೆ ಅಂತಹವರಿಗೆ ಮತ್ತೆ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡದಂತೆ ಮಂಡಳಿ ಸಲಹೆ ನೀಡಿದೆ ಸೋಂಕಿನಿಂದ ಗುಣಮುಖರಾದವರು ಆಸ್ಪತ್ರೆಯಿಂದ ವಾಪಸ್ಸಾಗುವಾಗ ಕೂಡ ಮತ್ತೆ ಪರೀಕ್ಷೆ ಅಗತ್ವವಿಲ್ಲ ಅಂತರ ರಾಜ್ಯ ಪ್ರಯಾಣದ ವೇಳೆ ಆರೋಗ್ಭವಂತರಿಗೆ ಈ ಕೋವಿಡ್ ಪರೀಕ್ಷೆಯಿಂದ ವಿನಾಯಿತಿ ನೀಡಬಹುದು ಎಂದು ಐಸಿಎಂಆರ್ ಸಲಹೆ ನೀಡಿದೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುವುದರಿಂದ ಫ್ಲೂ ಮಾದರಿಯ ಲಕ್ಷಣಗಳಿರುವವರು ಅನಗತ್ನವಾಗಿ ಓಡಾಡದಂತೆ ಕಿವಿಮಾತು ಹೇಳಿದೆ

ಇದರಿಂದ ಸೋಂಕಿತರನ್ನು ಮೊದಲೇ ಪತ್ತೆ ಮಾಡಿ ಅವರನ್ನು ಪ್ರತ್ಯೇಕವಾಗಿ ಇರಿಸುವ ಮೂಲಕ ಸೋಂಕಿನ ಸರಪಳಿ ನಿಯಂತ್ರಿಸಬಹುದು ಹೀಗಾಗಿ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ರ್ಯಾಟ್ ಪರೀಕ್ಷೆಗೆ ಅನುಮತಿ ನೀಡಬಹುದು ಎಂದು ಐಸಿಎಂಆರ್ ಹೇಳಿದೆ

ಕಳೆದ ವರ್ಷದಿಂದ ಸರ್ಕಾರವು ಈ ಸಾಂಕ್ರಾಮಿಕವನ್ನು ನಿಯಂತ್ರಿಸಲು ಕ್ನೆಗೊಂಡಿರುವ ಪರಿಣಾಮಕಾರಿ ಕ್ರಮಗಳ ಬಗ್ಗೆ ವಿವರಿಸಿದರು ಹಾಗೆಯೇ ಕಳೆದ ವರ್ಷದ ಸೆಪ್ಟೆಂಬರ್ನಿಂದ ದೇಶೀಯವಾಗಿ ದ್ರವರೂಪದ ವೈದ್ಯಕೀಯ ಆಮ್ಲಜನಕದ ಉತ್ಪಾದನೆ ಹಾಗೂ ಪೂರೈಕೆಯ ಸಲುವಾಗಿ ಪ್ರಧಾನಮಂತ್ರಿಯವರು ಕೈಗೊಂಡ ಸಕಾಲಿಕ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಅವರು ಭೂಮಾರ್ಗ ವಾಯು ಮತ್ತು ಜಲಮಾರ್ಗಗಳ ಮೂಲಕ ವೈದ್ಯಕೀಯ ಆಮ್ಲಜನಕವನ್ನು ಸಾಗಾಟ ಮಾಡುವಾಗ ಉಂಟಾಗುತ್ತಿದ್ದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ ಬಗ್ಗೆಯೂ ವಿವರಿಸಿದರು ಹಾಗೆಯೇ ಅವರು ನಾಗರಿಕರಿಗೆ ಅವತ್ತ ಮಾಹಿತಿ ನೀಡಿಕೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡ ತ್ರಮಗಳ ಬಗ್ಗೆ ವಿವರಿಸುವಂತೆ ಒತ್ತಾಯಿಸಿದರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗಳಿಗೆ ಅಮ್ಲಜನಕ ಹಾಗೂ ಇತರ ವೈದ್ಯಕೀಯ ಪರಿಕರಗಳನ್ನು ಒದಗಿಸುವ ವ್ಣವಸ್ಥೆಯನ್ನು ಸೂಕ್ತವಾಗಿ ಮಾಡಲಾಗಿದ್ದು ಎರಡನೇ ಡೋಸ್ ಕೋವಿಡ್ ನಿಯಂತ್ರಣ ಲಸಿಕೆಯನ್ನು ಅರ್ಹರಿಗೆ ಆದ್ಯತೆಯ ಮೇಲೆ ನೀಡುವ ಮೂಲಕ ಲಸಿಕೆಯು ನಷ್ಟವಾಗುವುದನ್ನು ಕಡಿಮೆಮಾಡಲಾಗುವುದು ಎಂದು ಹೇಳಿದರು ಕೇಂದ್ರ ಸರ್ಕಾರ ಲಸಿಕೆಯನ್ನು ಪೂರೈಸುತ್ತದೆಯೇ ಹೊರತು ಜನರಿಗೆ ಲಸಿಕೆ ನೀಡಿಕೆಯಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅವರು ಕೋವಿಡ್ ಪರೀಕ್ಷೆಗಳ ತಪಾಸಣೆಗೆ ಆದ್ದತೆ ಸೂಕ್ತ ಕ್ರಮಗಳು ಮತ್ತು ಸೋಂಕು ವ್ಯಾಪಿಸಿದ ಪ್ರದೇಶಗಳ ಪತ್ತೆಹಚ್ಚುವಿಕೆ ಆಸ್ಪತ್ರೆಗಳ ಮೂಲಭೂತ ಸೌಲಭ್ಯಗಳ ಬಲಪಡಿಸುವಿಕೆ ಮಾನವ ಸಂಪನ್ಮೂಲಗಳ ಲಭ್ಯತೆ ಮತ್ತು ಸೂಕ್ತ ರೀತಿಯಲ್ಲಿ ಆಮ್ಲಜನಕದ ಬಳಕೆ ಮಾಡುವಂತೆ ಅವರು ಮನವಿ ಮಾಡಿದರು ಮಾಹಿತಿ ಮತ್ತು ಪ್ರಸಾರ ಬಾತೆಯ ಕಾರ್ಯದರ್ಶಿ ಅಮಿತ್ ಖರೆ ಮಾತನಾಡಿ ಕೋವಿಡ್ ಸೋಂಕಿನ ಮುಖ್ಯ ಲಕ್ಷಣದ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಅವಶ್ವಕತೆ ಹಾಗೂ ಸರ್ಕಾರ ಹೊರಡಿಸುವ ವಿವಿಧ ಮಾರ್ಗಸೂಚಿಗಳ ಬಗ್ಗೆ ಜನರಿಗೆ ಮಾಹಿತಿ ಹಂಚಿಕೆಯಾಗಬೇಕೆಂದು ಸಭೆಯಲ್ಲಿ ಒತ್ತಿಹೇಳಿದರು

ಇದರೊಂದಿಗೆ ದೇಶದಲ್ಲಿ ಚೇತರಿಕೆ ಪ್ರಮಾಣದಲ್ಲಿ ನಿರಂತರ ಸುಧಾರಣೆಯಾಗುತ್ತಿದೆ ಹಾಗಿದ್ದರೂ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ಹೆಚ್ಚನ ಕೋವಿಡ್ ಸೋಂಕುಗಳು ವರದಿಯಾಗುತ್ತಿವೆ

ಮರಾಠ ಮೀಸಲಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇತಿಸಬೇಕೆಂದು ಒತ್ತಾಯಿಸಲು ಮಹಾರಾಷ್ಟ ಮುಖ್ಯಮಂತ್ರಿ ಉದ್ಲವ್ ಠಾಕ್ರೆ ನೇತೃತ್ವದಲ್ಲಿ ಮಹಾವಿಕಾಸ್ ಆಗಾಧಿ ಸಚಿವರುಗಳ ನಿಯೋಗ ನಿನ್ನೆ ಸಂಜೆ ರಾಜ್ಯಪಾಲ ಭಗತ್ಸಿಂಗ್ ಕೋಷಿಯಾರಿ ಅವರನ್ನು ಭೇಟಿ ಮಾಡಿತು ಮರಾಠ ಸಮುದಾಯಕ್ಕೆ ಮೀಸಲಾತಿ ಲಾಭವನ್ನು ಶಿಕ್ಷಣ ಹಾಗೂ ಉದ್ದೋಗಗಳಲ್ಲಿ ಒದಗಿಸಬೇಕು ಎಂಬ ಮನವಿ ಪತ್ರವನ್ನು ನಿಯೋಗ ರಾಜ್ಯಪಾಲರಿಗೆ ಸಲ್ಲಿಸಿತು